ಕೊರೊನಾ ವೈರಾಣು ಹರಡದಂತೆ ಸ್ವಯಂ ಪ್ರೇರಿತರಾಗಿ ಮನೆಯಲ್ಲಿ ಉಳಿಯುವಂತೆ ಜನತೆಗೆ ಪ್ರಧಾನಮಂತ್ರಿಯವರು ಮಾಡಿಕೊಂಡಿದ್ದು ಮನವಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ಸೇರಿದಂತೆ ಇಡೀ ದೇಶ ಇಂದು ಜನತಾ ಕರ್ಫ್ಗೂ ಆಚರಿಸುತ್ತಿದೆ ಸಾರ್ವಜನಿಕ ಸಾರಿಗೆಯನ್ನು ಸ್ಹಗಿತಗೊಳಿಸಲಾಗಿದೆ ಇಲ್ಲವೇ ಕಡಿಮೆ ಮಾಡಲಾಗಿದೆ ಅತ್ಯಾವಶ್ಯಕ ವಸ್ತುಗಳ ಮಾರಾಟ ಮಳಿಗೆ ಹೊರತು ಪಡಿಸಿ ಎಲ್ಲ ಮಾರುಕಟ್ಟೆಗಳು ಅಂಗಡಿಗಳು ಮುಟ್ಟವೆ

ಕರ್ನಾಟಕದಲ್ಲಿ ಜನತಾ ಕರ್ಫ್ಟೂಗೆ ಭಾರಿ ಸ್ವಂದನೆ ದೊರೆತಿದೆ ಬೆಂಗಳೂರಿನಲ್ಲಿ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಬಂದ್ ಮಾಡಲಾಗಿದೆ ಬಡಾವಣೆಗಳಲ್ಲಿ ಜನ ಸಂಚಾರ ಇಲ್ಲವೇ ಇಲ್ಲ ಮನೆಯಿಂದ ಯಾರೂ ಹೊರಗೆ ಬಂದಿಲ್ಲ ಜನನಿಬಿಡ ಪ್ರದೇಶಗಳು ಖಾಲಿ ಖಾಲಿಯಾಗಿವೆ ಜನತಾ ಕರ್ಫ್ಯೂಗೆ ಮೈಸೂರು ಸಂಪೂರ್ಣ ಸ್ತಬ್ದವಾಗಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೈಸೂರಿನ ರೈಲ್ವೆ ನಿಲ್ದಾಣ ಸಂಪೂರ್ಣ ಬಂದ್ ಆಗಿದೆ ಪ್ರಧಾನಿ ಮೋದಿ ಕರೆಗೆ ಸಾಂಸ್ಕೃತಿಕ ನಗರಿಯ ಜನತೆ ಒಳ್ಳೇ ರೀತಿಯಿಂದ ಸ್ಪಂದಿಸಿದ್ದಾರೆ ಬೆಳಗಾವಿಯಲ್ಲಿ ಜನತಾ ಕರ್ಫ್ಯೂ ಆಚರಿಸಲಾಗುತ್ತಿದೆ ಮಾರುಕಟ್ಟೆ ಬಸ್ ರೈಲ್ವೆ ನಿಲ್ದಾಣ ಮೀನು ಮಾರುಕಟ್ಟೆ ಎಲ್ಲವೂ ಬಂದ್ ಆಗಿದೆ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಕೆಯ ಬಸ್ ಸೇವೆ ಸ್ಥಗಿತಗೊಳಿಸಲಾಗಿದೆ ಧಾರವಾಡದಲ್ಲಿ ಜನತಾ ಕರ್ಫ್ಯೂಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗಿದೆ ಜನಜೀವನ ಸ್ಥಬ್ದವಾಗಿತ್ತು

ರಾಯಚೂರಿನಲ್ಲಿ ಜನತಾ ಕರ್ಫ್ಯೂ ಸಂಪೂರ್ಣವಾಗಿ ಆಚರಿಸಲಾಗಿದೆ ಬಸ್ ಸಂಚಾರ ಸ್ವಗಿತಗೊಂಡಿದೆ ನಗರದಲ್ಲಿ ಜನಜೀವನ ಸಂಪೂರ್ಣ ಸ್ವಬ್ದವಾಗಿದೆ ಆಟೋ ಸಂಚಾರ ಇಲ್ಲವಾಗಿದೆ ಔಷಧ ಅಂಗಡಿಗಳು ಮತ್ತು ಆಸ್ಪತ್ರೆಗಳು ಮಾತ್ರ ತೆರೆದಿವೆ ಗಡಿ ಜಿಲ್ಲೆಯಾದ ಬೆಳಗಾವಿಯಲ್ಲೂ ಜನತಾ ಕರ್ಫ್ಯೂಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಇಡೀ ಜಿಲ್ಲೆ ಸ್ಥಬ್ದವಾಗಿತ್ತು

ಜಲ್ಲೆಯಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ಸ್ತಬ್ದವಾಗಿದೆ ರಾಜ್ಯ ಸಾರಿಗೆ ಸಂಸ್ಹೆ ಬಸ್ಗಳು ಖಾಸಗಿ ಸಾರಿಗೆ ವಾಹನ ಆಟೊ ಇತರೆ ಪ್ರಯಾಣಿಕ ವಾಹನಗಳು ಬೆಳಗ್ಗೆಯಿಂದಲೇ ಸಂಚಾರ ಸ್ವಗಿತಗೊಳಿಸಿವೆ ದೇವನಹಳ್ಳಯ ಕೆಂಪೇಗೌಡ ಅಂತರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಸಪ ವಿಮಾನಗಳ ಹಾರಾಟ ಸ್ವಗಿತಗೊಂಡಿದೆ ರಾಜ ಸ್ವಸರ್ಕಾರ ಈಗಾಗಲೇ ಆದೇತಿಸಿದಂತೆ ಚಿತ್ರಮಂದಿರಗಳ ಪ್ರದರ್ಶನ ರದ್ದುಪಡಿಸಿದೆ ದೇವಾಲಯಗಳು ಸಪ ಇಂದು ಬಾಗಿಲು ಮುಟ್ಟಿವೆ ಮಹಾಮಾರಿ ಕೊರೋನಾ ಸೋಂಕು ವಿರುದ್ದ ದೇಶವ್ಕಾಪಿ ಬೃಹತ್ ಜನ ಜಾಗೃತಿಗಾಗಿ ಪ್ರಧಾನಮಂತ್ರಿ ಕರೆ ನೀಡಿರುವ ಜನತಾ ಕರ್ಫ್ಲೂ ಆಂದೋಲನಕ್ಕೆ ಯಾದಗಿರಿ ಜಿಲ್ಲೆಯಾದ್ಯಂತ ವ್ಯಾಪಕ ಜನ ಬೆಂಬಲ ವ್ಯಕ್ತವಾಗಿದೆಬಸ್ ನಿಲ್ದಾಣಗಳು ಬಿಕೋ ಎನ್ನುತ್ತಿವೆ ಆಟೋ ಸೇರಿದಂತೆ ಖಾಸಗಿ ವಾಹನಗಳ ಸಂಚಾರಗಳೂ ಬಂದ್ ಆಗಿವೆ ಕೊಡಗು ಜಿಲ್ಲೆಯಲ್ಲಿ ಜನತಾ ಕರ್ಫ್ಯೂವಿಗೆ ಉತ್ತಮ ಸ್ಪಂದನೆ ದೊರಕಿದೆ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿ ಸೇರಿದಂತೆ ವಿರಾಜಪೇಟೆ ಕುಶಾಲನಗರ ಸೋಮವಾರ ಪೇಟೆ ಗೋಣಿಕೊಪ್ಪಲುವಿನಲ್ಲಿ ಜನ ಸಂಚಾರ ಸ್ಥಗಿತಗೊಂಡಿತ್ತು ವಾಹನಗಳ ಸಂಚಾರ ಕೂಡ ಕಂಡುಬರಲಿಲ್ಲ

ಕರಿಕೆ ಹಾಗೂ ಕುಟ್ಟ ಗಳಲ್ಲಿ ಕೇರಳ ರಾಜ್ಯದಿಂದ ಬರುವ ವಾಹನಗಳಿಗೆ ಮತ್ತು ಕೇರಳಕ್ಕೆ ತೆರಳುವ ವಾಹನಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಎಂದು ನಮ್ನ ಕೊಡಗು ಪ್ರತಿನಿಧಿ ಅನಿಲ್ ಎಚ್

ಪ್ರದೇಶ ಸಮಾಚಾರಕ್ಕೆ ತಿಳಿಸಿದ್ದಾರೆ

ಇಡೀ ಕರ್ನಾಟಕದಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಹಾವೇರಿ ನಗರದಲ್ಲಿ ಭಾನುವಾರ ಜನತಾ ಕಪ್ರೂ ಹಿನ್ನಲೆಯಲ್ಲಿ ಜನರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡಿದ್ದರೆ ಪೌರ ಕಾರ್ಮಿಕರು ಮಾತ್ರ ಎಂದಿನಂತೆ ಜನರ ಸೇವೆಯಲ್ಲಿ ನಿರತರಾಗಿದ್ದರು ಮುಖಕ್ಕೆ ಬಟ್ಟೆ ಧರಿಸಿ ಕೈಗೆ ರಕ್ಷಣಾ ಕವಚ ಹಾಕಿಕೊಂಡು ನಗರದಲ್ಲಿನ ರಸ್ತೆಯಲ್ಲಿ ಬಿದ್ದ ಕಸ ಗೂಡಿಸಿ ರಸ್ತೆ ಸ್ವಚ್ವ ಮಾಡುವ ಮೂಲಕ ಜನತೆಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಸಂದೇಶ ನೀಡಿದ್ದರು ಪರೀಶ್ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಕರೆಗೆ ಓಗೊಟ್ಟು ಜನಸೇವೆ ಮಾಡುತ್ತಿರುವ ವೈದ್ಯರು ಶುಶ್ರೂಷಕರು ಸರ್ಕಾರಿ ಸಿಬ್ಬಂದಿ ಪೊಲೀಸರು ಪತ್ರಕರ್ತರು ವಿಮಾನ ರೈಲು ಬಸ್ ಸಿಬ್ಬಂದಿ ಹಾಗೂ ಸೈರ್ಮಲ್ಯ ಕಾರ್ಯಕರ್ತರಿಗೆ ತಮ್ಮ ಕೃತಜ್ಞತೆ ಸಲ್ಲಿಸಲು ಜನರು ಮನೆಗಳಿಂದ ಹೊರಬಂದು ಚಪ್ಪಾಳೆ ತಟ್ಟಿ ಜಾಗಟೆ ಬಾರಿಸಿ ಶಂಖನಾದ ಮೊಳಗಿಸಿದರು ಕೊರೊನಾ ಸೋಂಕು ನಿಯಂತ್ರಣಕ್ಕಾಗಿ ಶ್ರಮಿಸುತ್ತಿರುವವರಿಗೆ ಇಂದು ಸಂಜೆ ಎಲ್ಲ ನಾಗರಿಕರು ಚಪ್ಪಾಳೆ ತಟ್ಟುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀಡಿದ್ದ ಕರೆಗೆ ಉತ್ತಮವಾಗಿ ಸ್ಪಂದಿಸಿದರು ಮುಖ್ಯಮಂತ್ರಿ ಬಿ ಎಸ್

ಉಪ ಮುಖ್ಯಮಂತ್ರಿ ಡಾ ಅಶ್ವತ್ತ ನಾರಾಯಣ ಸಚಿವರಾದ ಈಶ್ವರಪ್ಪ ಶ್ರೀರಾಮುಲು ಸೇರಿದಂತೆ ಪಲವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಮನೆಯಿಂದ ಹೊರಬಂದು ಚಪ್ಪಾಳೆ ತಟ್ಟಿ ಜಾಗಟೆ ಬಾರಿಸುವ ಮೂಲಕ ಧನ್ಯವಾದ ಅರ್ಪಿಸಿದರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸುದ್ದಿ ವಿಭಾಗದ ಸಿಬ್ಬಂದಿ ಕೂಡ ಪ್ರಧಾನ ಮಂತ್ರಿಗಳ ಕರೆಯಂತೆ ಕೃತಜ್ಞತಾ ಸಮರ್ಪಣೆಯಲ್ಲಿ ಭಾಗಿಯಾದರು ವೈದ್ಯರು

ಆಸ್ಪತ್ರೆಯ ಸಿಬ್ಬಂದಿ ನೈರ್ಮಲ್ಯ ಕಾರ್ಯಕರ್ತರು ವಿಮಾನ ನಿಲ್ದಾಣದ ಸಿಬ್ಬಂದಿ ಸರ್ಕಾರಿ ನೌಕರರು ಪೊಲೀಸ್ ಸಿಬ್ಬಂದಿ ಮಾಧ್ಯಮದವರು ಇತರೆ ಸೇವೆ ಸಲ್ಲಿಸುವವರಿಗೆ ನಾಗರಿಕರು ಚಪ್ಪಾಳೆ ತಟ್ಟದರು

ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ದು

ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೈಸೂರು ಕಲಬುರಗಿ ಚಿಕ್ಕಬಳ್ಳಾಪುರ ಧಾರವಾಡ ಮಂಗಳೂರು ಬೆಳಗಾವಿ ಕೊಡಗು ಜಿಲ್ಲೆಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದರು ಅಗತ್ಯ ಸೇವೆಗಳು ಹೊರತುಪಡಿಸಿದರೆ ಉಳಿದೆಲ್ಲ ವಾಣಿಜ್ಞ ವಹಿವಾಟುಗಳು ಈ ಜಿಲ್ಲೆಗಳಲ್ಲಿ ಇರುವುದಿಲ್ಲ ಅಂತರಜಿಲ್ಲಾ ಬಸ್ ಸಂಚಾರ ವ್ಯವಸ್ಥೆ ಕೂಡ ಬಂದ್ ಆಗಲಿದೆ ಎಂದು ಬಸವರಾಜ ಬೊಮ್ಮಾಯಿ ತಿಳಿಸಿದರು

ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಈ ಸಂಬಂಧ ಸಂದೇಶ ನೀಡಿರುವ ಸಚಿವ ಎಸ್ ಸುರೇಶ್ ಕುಮಾರ್ ವಿದ್ವಾರ್ಥಿಗಳ ಆರೋಗ್ಯ ಹಾಗೂ ಸಾರಿಗೆ ವ್ಯವಸ್ಥೆಯನ್ನು ಗಣನೆಗೆ ತೆಗೆದುಕೊಂಡು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಮುಂದೂಡಲು ರಾಜ್ಯ ಸರ್ಕಾರ ನಿರ್ಧರಿಸಲಾಗಿತ್ತು

ಗಡಿ ಭಾಗದ ನೆರೆ ರಾಜ್ಯದಿಂದ ಪಲವಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಆಗಮಿಸಬೇಕಾಗಿದ್ದನ್ನು ಪರಿಗಣಿಸಲಾಯಿತು ಹಿರಿಯ ಅಧಿಕಾರಿಗಳ ಜತೆ ಸಭೆ ನಡೆಸಿ ಪರೀಕ್ಷೆ ಮುಂದೂಡುವ ನಿರ್ಧಾರ ಕೈಗೊಳ್ಳಲಾಯಿತು ಎಂದು ಸಚಿವ ಸುರೇಶ್ಕುಮಾರ್ ತಿಳಿಸಿದರು

ಈಗ ಪರೀಕ್ಷೆ ಮುಂದೂಡಲಾಗಿದೆ ಏಪ್ರಿಲ್ ಮೊದಲ ವಾರದಲ್ಲಿ ಹೊಸ ವೇಳಾಪಟ್ಟ ಪ್ರಕಟಿಸಲಾಗುವುದು ಎಂದು ತಿಕ್ಷಣ ಇಲಾಖೆ ತಿಳಿಸಿದೆ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಇಂದು ಮಾತನಾಡಿದ ಮುಖ್ಯಮಂತ್ರಿ ಬಿ

ವಿಕ್ಟೋರಿಯಾದಲ್ಲಿ ದಾಖಲಾಗಿರುವ ರೋಗಿಗಳನ್ನು ಬೇರೆ ಕಡೆ ಸ್ಥಳಾಂತರಿಸಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು